ಉತ್ತರಾಖಂಡ್ ಇತರೆದೆ ಭಾರೀ ಮಳೆ ಏಳೂವರೆ ಲಕ್ಷ ಗದಿ ದಾಟಿದ ಕೊರೋನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ ಭಾರತ ಪ್ರಿಮಿಯರ್ ಲೀಗ್ ಐಪಿಎಲ್ ಕ್ರಿಕೆಟ್ ಪಂದ್ಯಗಳನ್ನು ಕೊಲ್ಲಿ ರಾಷ್ಟಗಳಲ್ಲಿ ಳು

ಉತ್ತಮ ಭವಿಷ್ಯ ನಿರ್ಮಾಣ ಈ ವರ್ಷದ ಸಮಾವೇಶದ ಫೋಷವಾಕ್ಯವಾಗಿದೆ

ಭಾರತ ಅಮೆರಿಕ ಸಹಕಾರ ಮತ್ತು ಉಭಯ ರಾಷ್ಟ್ಗಳ ಭವಿಷ್ಯದ ಸಂಬಂಧ ಕುರಿತು ಸಮಾವೇಶದಲ್ಲಿ ಚರ್ಚೆ ನಡೆಯಲಿದೆ

ಉದ್ಯಮ ಮತ್ತು ಸಾಮಾಜಿಕ ರಂಗದ ಉನ್ನತ ನಾಯಕರು ರಾಷ್ಟೀಯ ಮಟ್ಟದ ನಾಯಕರು ಸಮಾವೇಶದಲ್ಲಿ ಪಾಲ್ಲೊಂದಿದ್ದಾರೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈ ಶಂಕರ್ ಅಮೆರಿಕ ವಿದೇಶಾಂಗ ಸಚಿವ ಮೈಕ್ ಪೋಂಪಿಯೊ ವರ್ಜೀನಿಯಾ ಸೆನೆಟರ್ ಮಾರ್ಕ್ ವಾರ್ನರ್ ವಿಶ್ವಸಂಸ್ದೆಯ ಅಮೆರಿಕ ಮಾಜಿ ಕಾರ್ಯದರ್ಶಿ ನಿಕಿ ಹ್ಯಾಲೆ ಸೇರಿದಂತೆ ಹಲವು ಗಣ್ಯರು ಪಾಲ್ಡೊಳ್ಳಲಿದ್ದಾರೆ ಅಸ್ಪಾಂನ ಹಲವು ಭಾಗಗಳಲ್ಲಿ ಭಾರೀ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಪ್ರವಾಹ ಪರಿಸ್ತಿತಿ ಇನ್ತೂ ಮುಂದುವರೆದಿದೆ

ಬಾರ್ಪೇಟಾ ದುಬಿ ಗೋಲ್ಪಾರ ದಕ್ಷಿಣ ಸಲ್ಮಾರ ಮಂಕಾಚರ್ಗಳು ಅತಿ ಹೆಚ್ಚು ತೊಂದರೆಗೊಳಗಾಗಿರುವ ಜಿಲ್ಲೆಗಳಾಗಿವೆ ಹಲವಾರು ಪ್ರದೇಶಗಳಲ್ಲಿ ನೀರಿನ ಪ್ರವಾಹ ಮನೆಗಳ ಮೇಲ್ಲಾವಣಿವರೆಗೂ ತಲುಪಿದೆ ಪ್ರವಾಹದಿಂದಾಗಿ ಅತಿ ಹೆಚ್ಚು ಪ್ರದೇಶಗಳಲ್ಲಿ ಬೆಳೆಯಲಾಗಿದ್ದ ಬೆಳೆಗಳು ಮುಳುಗಿ ಹೋಗಿವೆ ಪ್ರವಾಹ ಪೀಡಿತ ಚಿರಾಂಗ್ ಬೋನ್ಗಾಯ್ಗೋನ್ ಮತ್ತು ಗೋಲ್ಪಾರ ಜಿಲ್ಲೆಗಳಿಗೆ ಮುಖ್ಯಮಂತ್ರಿ ಸರ್ಬಾನಂದ ಸೋನೊವಾಲ್ ನಿನ್ನೆ ಭೇಟಿ ನೀದಿ ಪರಿಶೀಲನೆ ನಡೆಸಿದರು ಸಂತ್ರಸ್ತ ಜನರನ್ನು ಭೇಟಿಯಾಗಿ ನೆರವಿನ ಭರವಸೆ ನೀಡಿದರು

ಭಾರೀ ಮಳೆ ಹಿನ್ನೆಲೆಯಲ್ಲಿ ಉತ್ತಾರಾಖಂಡ್ ರಾಜ್ಯದಲ್ಲಿ ಜನಜೀವನ ಅಸ್ತವ್ಯಸ್ಥಗೊಂಡಿದೆ ಜಿಲ್ಲೆಗಳನ್ನು ಸಂಪರ್ಕಿಸುವ ಹಲವು ರಸ್ತೆಗಳ ಸಂಪರ್ಕ ಕಡಿತವಾಗಿದೆ ಗುಡ್ಡಗಾದು ಪ್ರದೇಶಗಳನ್ನು ಸಂಪರ್ಕಿಸುವ ರಸ್ತೆಗಳೂ ಕೂಡ ನೀರಿನಲ್ಲಿ ಮುಳುಗಿವೆ ಪಿತೋರ್ಗಢ ಜಿಲ್ಲೆಯ ಮುನ್ಸಿಯಾರಿ ಪ್ರದೇಶದಲ್ಲಿ ಬಿದ್ದ ಮನೆಗಳ ಮಣ್ಣಿನದಿ ಸಿಲುಕಿದ್ದ ಇನ್ನೂ ನಾಲ್ಕು ಮೃತದೇಹಗಳನ್ನು ರಕ್ಷಣಾ ತಂಡ ಹೊರ ತೆಗೆದಿದೆ ಇನ್ನೂ ನಾಪತ್ತೆಯಾಗಿರುವ ಏಳು ಮಂದಿಯ ದೇಹಕ್ಕಾಗಿ ಕಾರ್ಯಾಚರಣೆ ಮುಂದುವರೆದಿದೆ ಎನ್ದಿಆರ್ಎಫ್ ಎಸ್ದಿಆರ್ಎಫ್ ಐಟಿಬಿಪಿ ಹಾಗೂ ವೈದ್ಯಕೀಯ ತಂಡಗಳು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಹಾರ ಕಾರ್ಯಾಚರಣೆ ನಡೆಸುತ್ತಿದೆ

ಈ ರಿಯಾಕ್ಟರ್ ಭವಿಷ್ಯದ ಹಲವು ಸಾಧನೆಗಳಿಗೆ ಮಾರ್ಗದರ್ಶಿಯಾಗಿದೆ ಎಂದು ಅವರು ಬಣ್ಣಿಸಿದ್ದಾರೆ

ಈ ಸಂವಾದ ಸಭೆಯ ನೇತೃತ್ವವನ್ನು ಏಮ್ಸ್ ನಿರ್ದೇಶಕ ಡಾ ರಣಧೀರ್ ಗುಲೇರಿಯಾ ವಹಿಸಲಿದ್ದಾರೆ

ಈ ಸಭೆಯಲ್ಲಿ ದೇಶಾದ್ಯಂತ ವೈದ್ಯಕೀಯ ಕಾಲೇಜುಗಳ ವೈದ್ಯರು ಹಾಗೂ ದೇಶ ವಿದೇಶಗಳ ಹಿರಿಯ ತಜ್ಞ ವೈದ್ಯರುಗಳು ಆನ್ಲೈನ್ ಮೂಲಕ ಪಾಲ್ಗೊಳ್ಳಲಿದ್ದಾರೆ

ನಸುಕಿನಿಂದಲೇ ದೈನಂದಿನ ವ್ಯಾಪಾರ ವಹಿವಾಟಿಗೆ ಚಾಲನೆ ದೊರೆತಿದೆ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ದೆ ಬಿಎಂಟಿಸಿ ಕಂಟ್ವೆನ್ಮೆಂಟ್ ವಲಯಗಳನ್ನು ಹೊರತುಪಡಿಸಿ ಇನ್ನುಳಿದ ಭಾಗಗಳಿಗೆ ಬೆಳಗ್ಗೆಯಿಂದಲೇ ಬಸ್ ಸಂಚಾರ ಪುನಾರಂಭಿಸಿದೆ

ಕೊರೋನಾ ಸಾಂಕ್ರಾಮಿಕ ಪರಿಸ್ಡಿತಿ ಹಿನ್ನೆಲೆಯಲ್ಲಿ ಈ ವರ್ಷದ ಅಮರನಾಥ ಯಾತ್ರೆಯನ್ನು ರದ್ದುಮಾಡಲು ಜಮ್ಮು ಮತ್ತು ಕಾಶ್ಮೀರದ ಉಪರಾಜ್ಯಪಾಲ ಹಾಗೂ ಶ್ರೀ ಅಮರನಾಥ ದೇವಾಲಯ ಮಂಡಳಿಯ ಮುಖ್ಯಸ್ಥ ಗಿರೀಶ್ ಚಂದ್ರ ಮರ್ಮು ನಿರ್ಧರಿಸಿದ್ದಾರೆ

ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಭಾರತ ಹಿನ್ನೆಲೆಯಲ್ಲಿ ಈ ವರ್ಷದ ಅಮರನಾಥ ಯಾತ್ರೆ ಆಯೋಜಿಸುವುದು ಸೂಕ್ತವಲ್ಲ ಎಂಬ ಅಭಿಪ್ರಾಯ ಹಾಗೂ ಸಾರ್ವಜನಿಕರ ಆರೋಗ್ಯ ದೃಷ್ಟಿಯ ಹಿನ್ಸೆಲೆಯಲ್ಲಿ ಮಂದಳಿ ಈ ನಿರ್ಧಾರ ಕೈಗೊಂಡಿದೆ ಮಣಿಪುರ ನೀರು ಸರಬರಾಜು ಯೋಜನೆಗೆ ವಿಡಿಯೋ ಕಾನ್ವರೆನ್ಸ್ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಳೆ ಶಂಕುಸ್ದಾಪನೆ ನೆರವೇರಿಸಲಿದ್ದಾರೆ ಇಂಪಾಲದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮಣಿಪುರ ರಾಜ್ಯಪಾಲರು ಮುಖ್ಯಮಂತ್ರಿ ಹಾಗೂ ಸಚಿವರು ಸಂಸದರು ಹಾಗೂ ಶಾಸಕರು ಪಾಲ್ಗೊಳ್ಳಲಿದ್ದಾರೆ

ನೀರಿಗಾಗಿ ಸಮುದಾಯದ ಆಸಕ್ತಿ ಶಿಕ್ಷಣ ಹಾಗೂ ಸಂವಹನ ಜಲಜೀವನ ಮೀಷನ್ನ ಪ್ರಮುಖ ಅಂಶಗಳಾಗಿವೆ ಜೆಇಇ ಮುಖ್ಯ ಪರೀಕ್ಷೆ ಮತ್ತು ಎನ್ ದಿ ಎ ಪರೀಕ್ಷೆಗಳೆರಡಕ್ಕೂ ಹಾಜರಾಗಲಿರುವ ಅಭ್ಯರ್ಥಿಗಳಿಗೆ ತೊಂದರೆಯಾಗದಂತೆ ಎರಡೂ ಪರೀಕ್ಷೆಗಳ ದಿನಾಂಕಗಳು ಅಡಚಣೆಯಾಗದಂತೆ ಸರ್ಕಾರ ಖಚಿತಪಡಿಸುವುದಾಗಿ ಮಾನವ ಸಂಪನ್ಮೂಲ ಮತ್ತು ಅಭಿವ್ವದ್ಗಿ ಸಚಿವ ರಮೇಶ್ ಪೋಖಿಯಾಲ್ ನಿಶಾಂಕ್ ಹೇಳಿದ್ದಾರೆ ಈ ಎರಡೂ ಪರೀಕ್ಷೆಗಳ ದಿನಾಂಕಗಳು ಒಂದೇ ದಿನ ನಿಗದಿಯಾಗಿರುವ ಕುರಿತು ಹಲವು ವಿದ್ಯಾರ್ಥಿಗಳಿಂದ ಮನವಿ ಸ್ಸೀಕರಿಸಿದ್ದು ಈ ಕುರಿತು ಪರೀಕ್ಷಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ರಾಷ್ಟೀಯ ಪರೀಕ್ಷಾ ಮಂಡಳಿಯ ಮಹಾ ನಿರ್ದೇಶಕರು ಎರಡೂ ಪರೀಕ್ಷೆಗಳ ದಿನಾಂಕಗಳು ಒಂದೇಯಾಗಿರದಂತೆ ಖಚಿತಪಡಿಸಲಿದ್ದಾರೆ ಎಂದು ಸಚಿವರು ತಿಳಿಸಿದರು

ಈ ಕಾರ್ಯಕ್ರಮವು ಎಫ್

ಈ ವರ್ಷದ ಭಾರತ ಪ್ರಿಮಿಯರ್ ಲೀಗ್ ಐಪಿಎಲ್ ಪಂದ್ಯಗಳನ್ನು ಕೊಲ್ಲಿ ರಾಷ್ಟಗಳಲ್ಲಿ ನಡೆಸಲು ಸರ್ಕಾರದ ಅನುಮತಿ ಪಡೆಯಲು ಭಾರತೀಯ ಕ್ರಿಕೆಟ್ ಮಂಡಳಿ ಬಿಸಿಸಿಐ ಮುಂದಾಗಿದೆ

ಭಾರತದಲ್ಲಿ ಕೊರೊನಾ ಸೋಂಕಿನ ಪ್ರಕರಣ ಹೆಚ್ಚಾಗುತ್ತಿರುವುದರಿಂದ ಐಪಿಎಲ್ ಕ್ರಿಕೆಟ್ ಪಂದ್ಯಗಳಿಗೆ ಆತಿಥ್ಯವಹಿಸಲು ಯುಎಇ ಹಾಗೂ ಶ್ರೀಲಂಕಾ ದೇಶಗಳು ಆಸಕ್ತಿ ತೋರಿವೆ

ಲಾಭದಾಯಕ ಐಪಿಎಲ್ ಅನ್ನು ಪ್ರದರ್ಶಿಸಲು ಹೊಸ ವೇದಿಕೆ ಹುಡುಕುತ್ತಿತ್ತು